ಕುಲ್ಗಾಮ್ ಜಿಲ್ಲೆಯ ಅನಂತನಾಗ್ ಕ್ಷೇತ್ರದಲ್ಲಿ ಇದೇ ಹಂತದಲ್ಲಿ ಮತದಾನ ನಡೆಯುವುದು

ಇದೀಗ ರಾಜ್ಯದಲ್ಲಿ ಮತದಾನ ಪ್ರಕ್ರಿಯೆ ಮುಗಿದ ಕಾರಣ ಹಣ ಬಿಡುಗಡೆ ಮಾಡಲು ಆಯೋಗ ಸೂಚಿಸಿದೆ ಎಂದು ಸಹಕಾರ ಇಲಾಖೆ ಮೂಲಗಳು ತಿಳಿಸಿವೆ

ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ ಘೋಷಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಸೂಚಿಸಲಾಗಿದ್ದು ಅನುಮಾನಾಸ್ಟದ ವ್ಯಕ್ತಿಗಳು ಮತ್ತು ವಾರಸುದಾರರಿಲ್ಲದ ವಸ್ತುಗಳ ಬಗ್ಗೆ ಗಮನಹರಿಸಲಾಗಿದೆ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಶ್ವಾನದಳದಿಂದ ತಪಾಸಣೆ ನಡೆಸಲಾಯಿತು

ಅನುಮಾನಾಸ್ವದ ವಸ್ತುಗಳ ಕಂಡುಬಂದಲ್ಲಿ ಕೂಡಲೇ ನಿಗಮದ ಅಧಿಕಾರಿಗಳು ಅಥವಾ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಬೇಕೆಂದು ಕೆಎಸ್ಆರ್ಟಿಸಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದೆ ಕರಾವಳಿ ಪ್ರದೇಶದಲ್ಲಿ ಪೊಲೀಸರ ಗಸ್ತನ್ನು ತೀವ್ರಗೊಳಿಸಲಾಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂಗಳೂರಿಗೆ ಭೇಟಿ ನೀಡಿ ಕೈಗೊಳ್ಳಬೇಕಾದ ಭದ್ರತಾ ಕ್ರಮಗಳ ಬಗ್ಗೆ ಸಭೆ ನಡೆಸಿದ್ದಾರೆ

ಏರ್ಇಂಡಿಯಾ ವಿಮಾನಗಳ ಕಾರ್ಯಾಚರಣೆ ಇಂದು ರಾತ್ರಿಯ ವೇಳೆಗೆ ಸಹಜಗೊಳ್ಳುವ ನಿರೀಕ್ಷೆ ಇದೆ

ಈ ವಿಮಾನಗಳ ಹಾರಾಟ ಸಮಯವನ್ನು ಪುನರ್ ನಿಗದಿ ಪಡಿಸಲಾಗಿದ್ದು ಆ ಬಗ್ಗೆ ಪ್ರಯಾಣಿಕರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಹಾನಿ ತಿಳಿಸಿದರು

ರಾಯಚೂರಿನ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಸಾವು ಪ್ರಕರಣದ ತನಿಖೆ ನಡೆಯುತ್ತಿದ್ದು ದೂರು ಪಡೆಯಲು ತದ ಮಾಡಿದ ಕಾರಣಕ್ಕಾಗಿ ಇಬ್ಬರು ಪೊಲೀಸರನ್ನು ಅಮಾನತ್ತು ಮಾಡಲಾಗಿದೆ ಎಂದು ಅಪರಾಧ ವಿಭಾಗದ ಉಪಮಹಾನಿರ್ದೇಶಕ ಎಂ ಎ ಸಲೀಂ ತಿಳಿಸಿದ್ದಾರೆ ಮೃತಪಟ್ಟ ವಿದ್ಯಾರ್ಥಿನಿಯ ಮನೆಗೆ ಅವರು ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಒಬ್ಬ ಪೇದೆ ಹಾಗೂ ಒಬ್ಬ ಮುಖ್ಯಪೇದೆಯನ್ನು ಅಮಾನತು ಮಾಡಿದ್ದು ಪ್ರಕರಣವನ್ನು ಸಿಐಡಿಗೆ ಒಪ್ಪಿಸಲಾಗಿದೆ ಎಂದರು ಇಂತಹ ಫಟನೆಗಳು ನಡೆಯದಂತೆ ನೋಡಿಕೊಳ್ಳಲು ವಿದ್ಯಾರ್ಥಿ ಸಂಘಟನೆಗಳೊಂದಿಗೆ ಚರ್ಚಿಸಲಾಗಿದ್ದು ಕಾಲೇಜು ಆದಳಿತ ಮಂದಳಿ ಕೂಡ ಈ ಕಡೆ ಗಮನ ಕೊಡುವ ಅಗತ್ಯವಿದೆ ಎಂದು ಅವರು ಹೇಳಿದರು ಸಿಐಡಿ ತಂಡ ರಾಯಚೂರಿನಲ್ಲಿ ಬೀಡುಬಿಟ್ಟಿದ್ದು ತನಿಖೆಯನ್ನು ಚುರುಕುಗೊಳಿಸಿದೆ ಎಂದು ಸಲೀಂ ಹೇಳಿದರು

ಬೆಂಗಳೂರಿನವರಾದ ಇವರು ಪೂಜೆಗಾಗಿ ಸಿದ್ದರಬೆಟ್ಟಕ್ಕೆ ಆಗಮಿಸಿದ್ದರು ಎನ್ನಲಾಗಿದೆ ಒಬ್ಬರು ಬೆಟ್ವದ ಮೇಲಿನ ಕೊಳದಲ್ಲಿ ಜಾರಿಬಿದ್ದಾಗ ಅವರನ್ನು ರಕ್ಷಿಸಲು ಹೋಗಿ ಇತರೆ ನಾಲ್ವರೂ ಸಹ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಕಳೆದ ಬಾರಿಯಂತೆ ಈ ಸಲವೂ ಕೊಡಗಿನಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಅಗತ್ಯ ತುರ್ತು ಸೇವೆಗಳನ್ನು ಒದಗಿಸಲು ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ದು ಆತಂಕಪಡುವ ಅಗತ್ಯವಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ಸಯಲ್ಲಿ ವಿಪತ್ತು ಉಂಟಾಗಬಲ್ಲ ಪ್ರದೇಶಗಳನ್ನು ಗುರುತಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ವಿಪತ್ತು ಕುರಿತು ಮುನ್ನೆಚ್ಚರಿಕೆಯನ್ನು ಸಾರ್ವಜನಿಕರಿಗೆ ಒದಗಿಸಿ ಅಗತ್ಯ ಬಂದಲ್ಲಿ ಸ್ವಳಾಂತರ ಕೈಗೊಳ್ಳಲು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಶೋಧ ಮತ್ತು ರಕ್ಷಣಾ ಸಮಿತಿ ಹಾನಿ ಮೌಲ್ಯಮಾಪನ ಸಮಿತಿ ಹಾನಿ ನಿರ್ವಹಣೆ ಪರಿಹಾರ ನಿರ್ವಹಣೆ ಪ್ರಾಣಿ ಸಂರಕ್ಷಣಾ ಸಮಿತಿ ಸೇರಿದಂತೆ ಹಲವು ಸಮಿತಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ರಚಿಸಿದ್ದು ತಾಲೂಕು ಹಾಗೂ ಗ್ರಾಮಮಟ್ಟದಲ್ಲಿಯೂ ಕೂಡ ಇದೇ ರೀತಿ ಸಮಿತಿಗಳನ್ನು ರಚಿಸಲಾಗುವದು ಜಿಲ್ವಾಡಳಿತದ ಕೋರಿಕೆಯಂತೆ ಸರ್ಕಾರ ಎನ್ಡಿಆರ್ಎಫ್ನ ಒಂದು ತಂಡವನ್ನು ಪೂರ್ವಭಾವಿಯಾಗಿ ಕೊಡಗು ಜಿಲ್ಲೆಗೆ ಕಳುಹಿಸಿಕೊಡಲಿದೆ ಜಿಯೊಲಾಜಿಕಲ್ ಸರ್ವೇ ಆಫ್ ಇಂಡಿಯಾ ಜಿಲ್ಲೆಯಲ್ಲಿ ಅಧ್ಯಯನ ನಡೆಸಿದ್ದು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸ್ದಳಗಳನ್ನು ಗುರುತಿಸಿ ವರದಿ ನೀಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ

ಪ್ರಯಾಣಿಕರ ಅನುಕೂಲಕ್ಕಾಗಿ ಬೆಂಗಳೂರಿನ ಕೃಷ್ಣರಾಜಪುರಂ ಮತ್ತು ಕೊಚುವೆಲ್ಲಿ ನಡುವೆ ವಿಶೇಷ ದರದಲ್ಲಿ ವಾರದ ವಿಶೇಷ ರೈಲನ್ನು ಓಡಿಸಲು ನೈರುತ್ಯ ರೈಲ್ವೆ ತಿಳಿಸಿದೆ

ಆರ್

ನಾಳಿದ್ದು ಏ

ವೈಟ್ಫೀಲ್ವ್ ಬಂಗಾರಪೇಟೆ ಈರೋಡ್ ಕೊಯಂಬತ್ತೂರ್ ಪಾಲಕ್ಕಾಡ್ ತ್ರಿಶ್ಯೂರ್ ಎರ್ನಾಕುಲಂ ಕೊಟ್ವಾಯಂ ಕಾಯಂಕುಲಮ್ ಮತ್ತು ಕೊಲ್ಲಂಗಳಲ್ಲಿ ಈ ರೈಲು ನಿಲುಗಡೆ ಹೊಂದಿರುತ್ತದೆ

ಆರ್

ಹಿಂದೂ ಮಹಾಸಾಗರ ಹಾಗೂ ನೆರೆಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತ ತೀವ್ರಗೊಳ್ಳುವ ಸಂಭವವಿದೆ ಇದು ಮತ್ತಷ್ಟು ಉಲ್ಪಣೆಸಿ ಫನಿ ಚಂಡಮಾರುತವಾಗಿ ಪರಿವರ್ತಿತವಾಗುವ ಹಾಗೂ ವಾಯವ್ಯ ದಿಕ್ಕಿನೆಡೆ ಸಾಗುವ ಸೂಚನೆಗಳಿವೆ ಎಂದು ಚೆನ್ನೈನಲ್ಲಿ ಹವಾಮಾನ ಇಲಾಖೆ ಮುಖ್ಯಸ್ವ ಡಾ ಬಾಲಚಂದ್ರನ್ ತಿಳಿಸಿದ್ದಾರೆ

ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಹಾಗೂ ಲ್ಯಾಬ್ ಇಂಡಿಯಾ ಹೆಲ್ತ್ ಕೇ ಸಂಸ್ಥೆ ಸಹಯೋಗದೊಂದಿಗೆ ದೇಶದಲ್ಲಿಯೇ ಮೊಟ್ಟ ಮೊದಲ ಪ್ರಾಣಿಗಳ ಲೇಸರ್ ಥೆರಪಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಹೆಬ್ಬಾಳದಲ್ಲಿರುವ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ನಿರ್ಮಾಣಗೊಂಡಿರುವವೀ ಚಿಕಿತ್ಸಾ ಕೇಂದ್ರವನ್ನು ಕುಲಪತಿ ಪ್ರೊ

ನಾರಾಯಣ ಸ್ವಾಮಿ ಉದ್ಘಾಟಿಸಿದರು

ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರಿದಿದೆ ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆ ಗ್ರಾಮದಲ್ಲಿ ಇಂದು ಬಿರೇದೇವರ ಮತ್ತು ಆನೇ ದೇವರ ಜಾತ್ರೆ ನೆರವೇರಿತು